ನಾಲ್ಕನೇ ಕೈಗಾರಿಕಾ ಕಾಂತಿಯತ್ತ ಮುನ್ನೆಡೆಯಲು ಭಾರತ ಬ್ರಿಕ್ಸ್ ದೇಶಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲು ಬಯಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ನಾಲ್ಕನೇ ಕೈಗಾರಿಕಾ ಕಾಂತಿಯಲ್ಲಿ ಬಂಡವಾಳಕ್ಕಿಂತ ಪ್ರತಿಭೆಗೆ ಮಪತ್ವವಿದ್ದು ಕೌಶಲ್ಕ ಉಳ್ಳವರಿಗೆ ಉದ್ಯೋಗ ಅವಕಾಶಗಳು ದೊರೆಯಲಿವೆ ಎಂದರು ಕೌಶಲ್ಯಾಭಿವೃದ್ಧಿ ಉತ್ಪಾದನೆ ವಿನ್ಯಾಸ ಹಾಗೂ ತಯಾರಿಕಾ ವಲಯದಲ್ಲಿ ಮೂಲಭೂತ ಬದಲಾವಣೆಗಳನ್ನು ತರಲಿದೆ ಎಂದರು ಸಮಾಜದ ಎಲ್ಲಾ ವರ್ಗಗಳನ್ನು ಸಬಲೀಕರಣಗೊಳಿಸಲು ತಾಂತ್ರಿಕ ಶಿಕ್ಷಣ ಹಾಗೂ ವೃತ್ತಿ ತರಬೇತಿ ಖಾತರಿಪಡಿಸಲು ತಮ್ಮ ಸರ್ಕಾರ ಪೆಚ್ಚು ಆಧ್ಯತೆ ನೀಡಿದೆ ಎಂದರು ಉದ್ಯೋಗ ಕೋರುವವರನ್ನು ಉದ್ಯೋಗದಾತರನ್ನಾಗಿ ಮಾಡುವುದು ಸರ್ಕಾರದ ಆಶಯವಾಗಿದೆ ಭವಿಷ್ಠದ ಸವಾಲು ಎದುರಿಸಲು ಯುವಕರಿಗೆ ಶಿಕ್ಷಣ ಮತ್ತು ಕೌಶಲ್ಕ ಅಭಿವೃದ್ಧಿ ಮೂಲಕ ಸಿದ್ದಗೊಳಿಸಬೇಕಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು ನಾಲ್ಕನೇ ಕೈಗಾರಿಕಾ ಕಾಂತಿಯತ್ತ ಮುನ್ನಡೆಯಲು ಭಾರತ ಬ್ರಿಕ್ಸ್ ದೇಶಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲು ಬಯಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲದೆ ಇತರ ನಾಲ್ಕು ಬ್ರಿಕ್ಸ್ ರಾಷ್ಟಗಳಾದ ಬ್ರೆಜಿಲ್ ರಷ್ಕಾ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ರಾಷ್ಟಗಳ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ

ಮೂರು ದಿನಗಳ ಶೃಂಗಸಭೆ ಬ್ರಿಕ್ಸ್ ಉದ್ಯಮ ವೇದಿಕೆ ಸಭೆಯ ಮೂಲಕ ನಿನ್ನೆ ಆರಂಭಗೊಂಡಿತು ಶೃಂಗಸಭೆಯ ಬಿಡುವಿನಲ್ಲಿ ಪ್ರಧಾನಿ ಮೋದಿ ಚೈನಾ ಅಧ್ಯಕ್ಷ ಕ್ಲಿ ಜಿನ್ಪಿಂಗ್ ರಷ್ಕಾ ಅಧ್ಯಕ್ಷ ವ್ಲಾಡಿಮಿರ್ ಮಟಿನ್ ಸೇರಿದಂತೆ ವಿಶ್ವ ನಾಯಕರೊಂದಿಗೆ ದ್ವೀಪಕ್ಷಿಯ ಸಭೆ ನಡೆಸಲಿದ್ದಾರೆ

ಮಸೂದೆ ಮಾನವ ಕಳ್ಳ ಸಾಗಾಣಿಕೆಯನ್ನು ತಡೆಯಲಿದ್ದು ಸಂತ್ರಸ್ಥರನ್ನು ರಕ್ಷಿಸಿ ಅವರಿಗೆ ಮನರ್ವಸತಿ ಕಲ್ಪಿಸಲು ಅವಕಾಶ ನೀಡಲಿದೆ ಅಲ್ಲದೆ ಪ್ರಕರಣಗಳ ತನಿಖೆ ಪಾಗೂ ರಕ್ಷಣಾ ಕಾರ್ಯಚರಣೆ ನಡೆಸಲು ಜಿಲ್ಲಾಮಟ್ಟದಲ್ಲಿ ರಾಷ್ಟೀಯ ಮಾನವಕಳ್ಳ ಸಾಗಾಣಿಕೆ ನಿಗ್ರಹ ಘಟಕಗಳ ಸ್ಥಾಪನೆಗೆ ಅವಕಾಶ ನೀಡಲಿದೆ

ಮಸೂದೆ ರಚನೆಯ ವೇಳೆ ರಾಜ್ಯಗಳು ಹಾಗೂ ಸ್ವಯಂಸೇವಾ ಸಂಸ್ಥೆಗಳೊಂದಿಗೆ ಸಮಾಲೋಚನೆ ನಡೆಸಲಾಯಿತು ಎಂದರು ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ಮಸೂದೆ ಮಂಡಿಸಿದ ಸಚಿವರು ಮಾನವಕಳ್ಳ ಸಾಗಾಣಿಕೆ ಸಂಘಟಿತ ಪಾಗೂ ಕಣ್ಣಿಗೆ ಕಾಣದ ಅಪರಾಧವಾಗಿದ್ದು ಪ್ರಸಕ್ತ ವ್ಯವಸ್ಥೆ ಇಂತಹ ಅಪರಾಧಗಳನ್ನು ಬುಡಸಮೇತ ಕಿತ್ತೊಗೆಯಲು ವಿಫಲವಾಗಿದೆ ಎಂದರು

ಕೆಲಸದ ವೀಸಾ ಯೋಜನೆಯಲ್ಲಿ ಈವರೆಗೆ ಯಾವುದೇ ಸಮಗ್ರ ಬದಲಾವಣೆಗಳನ್ನು ಮಾಡಲಾಗಿಲ್ಲ ಆದರೆ ಈ ವರ್ಗದ ವೀಸಾ ಸಂಖ್ಯೆಗಳನ್ನು ಕಡಿತಗೊಳಿಸಲಾಗುತ್ತದೆ ಎಂಬ ಆತಂಕ ಇದೆ ಎಂದು ಹೇಳಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಮೇಲಿನ ದೌರ್ಜನ್ನ ತಡೆ ಕಾಯ್ದೆಯನ್ನು ದುರ್ಬಲಗೊಳಿಸುವ ಪ್ರಕ್ನೆಯೇ ಇಲ್ಲ ಎಂದು ಸರ್ಕಾರ ಲೋಕಸಭೆಯಲ್ಲಿಂದು ಪುನರುಜ್ವರಿಸಿದೆ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಅನಂತ್ಕುಮಾರ್ ಸರ್ಕಾರ ಕಾಯ್ದೆಯಲ್ಲಿನ ಅಲ್ವವಿರಾಮ ಪೂರ್ಣವಿರಾಮವನ್ನೂ ಬದಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಇದಕ್ಕೂ ಮುನ್ನ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಿಶ್ವವಿದ್ದಾಲಯಗಳಲ್ಲಿ ಪರಿಶಿಷ್ಠ ಜಾತಿ ವರ್ಗ ಪಾಗೂ ಹಿಂದುಳಿದ ವರ್ಗಗಳ ನೇಮಕಾತಿ ಮತ್ತು ಬಡ್ತಿ ವಿಷಯ ಪ್ರಸ್ತಾಪಿಸಿ ಮೀಸಲಾತಿ ಮೊಟಕುಗೊಳಿಸುವ ನ್ನಾಯಾಲಯದ ಆದೇಶದಿಂದ ಈ ಸಮುದಾಯಗಳ ಮೇಲೆ ಪರಿಣಾಮ ಬೀರಿದೆ ಎಂದು ಹೇಳಿದರು

ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಪಂದ್ವಾರ ಪ್ರದೇಶದಲ್ಲಿ ಉಗ್ರರ ವಿರುದ್ದ ಮುಂದುವರೆದಿರುವ ಕಾರ್ಯಾಚರಣೆಯಲ್ಲಿ ಗುರುತು ಪತ್ತೆಯಾಗದ ಉಗ್ರನೊಬ್ಬನನ್ನು ಪತ್ತೆ ಮಾಡಲಾಗಿದೆ

ವೆಂಕಯ್ಯನಾಯ್ಡಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ

ಕಾರ್ಗಿಲ್ ವಿಜಯ ದಿವಸವಾದ ಇಂದು ನಮ್ನ ಸಶಸ್ತ ಪಡೆಗಳ ಶೌರ್ಯ ಹಾಗೂ ಸಾಹಸವನ್ನು ಪ್ರತಿಯೊಬ್ಬ ಭಾರತೀಯರು ಗುರುತಿಸುತ್ತಾರೆ ಎಂದು ರಾಷ್ಟಪತಿ ಹೇಳಿದ್ದಾರೆ

ಶಾಂತಿ ಕದಡಲು ಯತ್ನಿಸಿದವರಿಗೆ ತಕ್ಕ ಪ್ರಕ್ಯುತ್ತರ ನೀಡಿದ ನಮ್ಮ ಸೈನಿಕರ ಧೈರ್ಯ ಸಾಪಸದಿಂದಾಗಿ ನಮ್ಮ ರಾಷ್ಟ ರಕ್ಷಣೆ ಬಗ್ಗೆ ಭರವಸೆ ಹೆಚ್ಚಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ವಿಜಯ ದಿವಸ್ ಅಂಗವಾಗಿ ರಕ್ಷಣಾ ಸಚಿವೆ ನಿರ್ಮಲ ಸೀತಾರಾಮನ್ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇರುವ ಅಮರ್ ಜವಾನ್ ಜ್ಯೋತಿಗೆ ಮಷ್ಷ ನಮನ ಸಲ್ಲಿಸಿದರು ನಂತರ ಸುದ್ದಿಗಾರೊಂದಿಗೆ ಮಾತನಾಡಿ ತಾಯಿನಾಡಿನ ರಕ್ಷಣೆಗಾಗಿ ತಮ್ಮ ಜೀವಗಳನ್ನು ಬಲಿದಾನ ಮಾಡಿದ ಯೋಧರಿಗೆ ದೇತ ಕ್ಬತಜ್ಞಾಗಿರುತ್ತದೆ ಎಂದು ತಿಳಿಸಿದ್ದಾರೆ ಸೇನಾ ಮುಖ್ಚಿಸ್ವ ಜನರಲ್ ಬಿಪಿನ್ ರಾವತ್ ವಾಯುಪಡೆಯ ಮುಖ್ಚಿಸ್ವ ಏರ್ ಚೀಫ್ ಮಾರ್ಷಲ್ ಬೀರೇಂದ್ರ ಸಿಂಗ್ ಧನೋವಾ ನೌಕಾಪಡೆಯ ಮುಖ್ವಸ್ವ ಸುನಿಲ್ ಲಂಬಾ ಕಾರ್ಯಕ್ರಮದಲ್ಲಿ ಉಪಸ್ವಿತರಿದ್ದರು ಗಡಿನಿಯಂತ್ರಣ ರೇಖೆ ಅಥವಾ ವಾಸ್ತವಿಕ ಗಡಿ ರೇಖೆಯ ಬಳಿ ಯಾವುದೇ ಬೆದರಿಕೆಯನ್ನು ಎದುರಿಸಲು ಭಾರತೀಯ ಸೇನೆ ಸನ್ನದ್ದವಾಗಿದೆ ಎಂದು ಉತ್ತರ ಸೇನಾ ಕಮಾಂಡರ್ ಲೆಪ್ಟಿನೆಂಟ್ ಜನರಲ್ ಬಲಬೀರ್ ಸಿಂಗ್ ಹೇಳಿದ್ದಾರೆ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಯ ಸಂದರ್ಭದಲ್ಲಿ ದ್ರಾಸ್ ಯುದ್ಧ ಸ್ಮಾರಕದ ಬಳಿ ನಡೆದ ಸುದ್ದಿಗೋಷ್ಟಿಯಲ್ಲಿ ಅವರು ಮಾತನಾಡಿ ಕಾರ್ಗಿಲ್ ಯುದ್ದದ ವೇಳೆ ಹುತಾತ್ಮರಾದ ಎಲ್ಲಾ ಯೋಧರಿಗೆ ಸೇನಾಪಡೆಯ ಶ್ರದ್ದಾಂಜಲಿ ಸಲ್ಲಿಸಿದರು ಭಾರತೀಯ ಸೇನೆ ಎಲ್ಲಾ ಮುಂಚೂಣಿ ಮೊಸ್ಟ್ಗಳಿಗೂ ರಸ್ತೆ ಸಂಪರ್ಕ ಮತ್ತು ದೂರ ಸಂಪರ್ಕ ವ್ಯವಸ್ಥೆಯನ್ನು ಕಳೆದ ಕೆಲವು ವರ್ಷಗಳಿಂದ ಆದ್ಯತೆಯ ಮೇರೆಗೆ ಸುಧಾರಿಸುತ್ತಿದೆ ಎಂದು ಅವರು ತಿಳಿಸಿದರು

ಕಾರ್ಗಿಲ್ ವಿಜಯ ದಿವಸವಾದ ಇಂದು ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಹಾಗೂ ಗೌರವದಿಂದ ತಲೆ ಎತ್ತರಿಶಿ ನಿಲ್ಲುವ ದಿನವಾಗಿದೆ ಎಂದು ಹೇಳಿದ್ದಾರೆ

ಸಂಕೀರ್ಣ ಅಪರಾಧದ ಸವಾಲುಗಳನ್ನು ಎದುರಿಸಲು ಮೊಲೀಸರು ಆಧುನಿಕ ತಂತ್ರಜ್ಞಾನ ನಿರಂತರವಾಗಿ ಅಳವಡಿಸಿಕೊಳ್ಳಬೇಕು ಅಪರಾಧ ಹಾಗೂ ಅಪರಾಧಿಗಳನ್ನು ವಿಶ್ಲೇಷಿಸಿ ನಿಗಾಮಹಿಸಲು ಆಧುನಿಕ ಶಸ್ತಾಸ್ತಗಳ ಅಗತ್ಯವಿದೆ ಎಂದರು